ಅಧಿವೇಶನದಲ್ಲಿ ಹಲವು ಮಹತ್ವದ ವಿಧೇಯಕಗಳಿಗೆ ಅನುಮೋದನೆ

ದಿಲ್ಲಿಯ ಸಂಸದ್ ಮಾರ್ಗದಲ್ಲಿರುವ ಪಾರ್ಲಿಮೆಂಟ್ ಸಂಕೀರ್ಣದಲ್ಲಿ ನೂತನ ಸಂಸತ್ ಭವನ ನಿರ್ಮಾಣಕ್ಕೆ ಧಾರ್ಮಿಕ ಆಚರಣೆಗಳ ಮೂಲಕ ಶಿಲಾನ್ವಾಸ ನೆರವೇರಿಸಿ ಮಾತನಾಡಿದ ಅವರು ಪ್ರಜಾಪ್ರಭುತ್ವಕ್ಷೆ ಮ್ಯಾಗ್ನಾಕಾರ್ಟ ಆಧಾರ ಸ್ತಂಭ ಎಂದು ಹೇಳಲಾಗುತ್ತದೆ ಆದರೆ ಭಾರತದಲ್ಲಿ ನೂರಾರು ವರ್ಷಗಳ ಹಿಂದೆಯೇ ಪ್ರಜಾಪ್ರಭುತ್ವ ಇತ್ತು ಎಂಬುದಕ್ಕೆ ಸಾಕ್ಷಿ ಪುರಾವೆಗಳಿವೆ

ಪ್ರಜಾಪ್ರಭುತ್ತ ಎಂಬುದು ನಮ್ಮ ಸಂಸ್ಕೃತಿ ಜೀವನ ಮೌಲ್ಯ ಹಾಗೂ ಬದುಕಿನ ಮಾರ್ಗವಾಗಿದೆ ಎಂದು ಹೇಳಿದರು

ದೇಶದ ಇತಿಹಾಸದಲ್ಲಿ ಹೊಸದೊಂದು ಅಧ್ಯಾಯ ಪ್ರಾರಂಭವಾಗಿದ್ದು ಇದು ನಮ್ಮ ಸುದೃಢ ಪ್ರಜಾಪ್ರಭುತ್ವದ ಹೆಮ್ಮೆಯ ಭವನವಾಗಲಿದೆ ಎಂದು ಮುಖ್ಯಮಂತ್ರಿ ಬಿ

ನೂತನ ಸಂಸತ್ ಭವನದ ಶಂಕುಸ್ಥಾಪನೆಯ ಪೂಜಾ ಸಮಾರಂಭವನ್ನು ಚಿಕ್ಕಮಗಳೂರು ಜಲ್ಲೆಯ ಶೃಂಗೇರಿಯ ಪುರೋಹಿತರಿಂದ ನಡೆಸಿರುವುದು ಕನ್ನಡಿಗರೆಲ್ಲರಿಗೂ ಹೆಮ್ಮೆಯ ಸಂಗತಿ ಎಂದು ಸಂಸದ ತೇಜಸ್ವಿ ಸೂರ್ಯ ಟ್ವಿಟ್ ಮಾಡಿದ್ದಾರೆ

ಮರುದಿನ ಎರಡು ತಂಡಗಳು ವಿಮಾನದ ಮೂಲಕ ಕಲಬುರ್ಗಿಗೆ ಭೇಟ ನೀಡಲಿದ್ದು ಕಲಬುರ್ಗಿ ಮತ್ತು ವಿಜಯಪುರದಲ್ಲಿ ಪ್ರವಾಹದಿಂದ ಉಂಟಾಗಿರುವ ಹಾನಿ ಕುರಿತು ಪರಿಶೀಲನೆ ನಡೆಸಲಿವೆ ಮತ್ತೊಂದು ತಂಡ ಉಡುಪಿಗೆ ಭೇಟ ನೀಡಿ ಹಾನಿ ಕುರಿತು ಅಂದಾಜಿಸಲಿದೆ

ರೋಗಿಗಳಿಗೆ ಅನಾನುಕೂಲ ಆಗುವುದನ್ನು ತಪ್ಪಿಸಲು ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಮತ್ತು ವೈದ್ಯಕೀಯ ಸಂಸ್ಥೆಗಳು ಇಂದು ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಲಿವೆ ಈ ಹಿನ್ನೆಲೆ ಸರ್ಕಾರಿ ವೈದ್ಯರಿಗೆ ನೀಡಲಾಗಿದ್ದ ರಜೆಯನ್ನು ಕಡಿತಗೊಳಿಸಿರುವುದಾಗಿ ಆರೋಗ್ಯ ಇಲಾಖೆ ತಿಳಿಸಿದೆ ಕರ್ನಾಟಕ ಗೋಹತ್ತೆ ನಿಯಂತ್ರಣ ಮತ್ತು ಜಾನುವಾರು ಸಂರಕ್ಷಣೆ ವಿಧೇಯಕಕ್ಕೆ ವಿಧಾನಸಭೆಯಲ್ಲಿ ಅಂಗೀಕಾರ ದೊರೆತ ಹಿನ್ನೆಲೆ ಬೆಂಗಳೂರಿನ ಮಲ್ಲೇತ್ವರದ ಬಿಜೆಒ ಕಚೇರಿಯಲ್ಲಿ ನಿನ್ನೆ ಸಹಕಾರ ಖಾತೆ ಸಚಿವ ಎಸ್

ಸೋಮಶೇಖರ್ ಗೋ ಪೂಜೆ ಮಾಡುವ ಮೂಲಕ ವಿಧೇಯಕವನ್ನು ಸ್ವಾಗತಿಸಿದರು ಬಳಿಕ ಮಾತನಾಡಿದ ಸಚಿವರು ವಿಧೇಯಕಕ್ಕೆ ಪ್ರತಿಪಕ್ಷವಾದ ಕಾಂಗ್ರೆಸ್ಗೆ ವಿರೋಧ ವ್ಯಕ್ತಪಡಿಸುವುದೇ ಕೆಲಸವಾಗಿದೆ ಮಸೂದೆಗೆ ಪ್ರತಿಪಕ್ಕಗಳಿಂದ ಸ್ವಾಗತ ಬಯಸುವುದನ್ನು ನಿರೀಕ್ಷೆ ಮಾಡಲಾಗದು ಎಂದು ಹೇಳಿದರು ಗೋಹತ್ತೆ ನಿಷೇಧ ಕಾಯ್ದೆಯಿಂದ ರೈತ ಮತ್ತು ದಲಿತ ಸಮುದಾಯಗಳ ಮೇಲೆ ದೊಡ್ಡ ಆರ್ಥಿಕ ಪರಿಣಾಮಗಳು ಬೀರಲಿವೆ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿ

ಶಿವಕುಮಾರ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸದನದಲ್ಲಿ ಚರ್ಚಿಸದೇ ಏಕಾಏಕಿ ಕಾನೂನು ಜಾರಿಗೊಳಿಸಲಾಗಿದೆ ಸದನ ಸಮಿತಿ ರಚಿಸಿ ಪರಿಶೀಲಿಸಲು ಇದ್ದ ಅವಕಾಶವನ್ನು ಸರ್ಕಾರ ತಿರಸ್ಕರಿಸಿದೆ ಮುಂದಿನ ಗ್ರಾಮ ಪಂಚಾಯತ್ ಚುನಾವಣೆಗಳ ಹಿನ್ನೆಲೆ ಕಾಯ್ದೆಯನ್ನು ತರಾತುರಿಯಲ್ಲಿ ಜಾರಿಗೊಳಿಸಲಾಗಿದೆ ಎಂದು ದೂರಿದರು

ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಜೆ

ನಮ್ಮ ವಿಕ್ವವಿದ್ಯಾಲಯಗಳ ಗುಣಮಟ್ಟವು ಉತ್ತಮವಾಗಿದ್ದು ಅವುಗಳನ್ನು ಇನ್ನಷ್ಟು ಸುಧಾರಿಸಲು ಈ ಕಾನೂನು ನೆರವಾಗಲಿದೆ ಎಂದರು

ಆದರೆ ಗ್ರಾಮಪಂಚಾಯತ್ ಚುನಾವಣೆ ಹಿನ್ನೆಲೆ ಕಲಾಪ ಸಲಹಾ ಸಮಿತಿಯು ನಿನ್ನೆಗೆ ಅಧಿವೇಶನ ಮೊಟಕುಗೊಳಿಸುವಂತೆ ನಿರ್ಧರಿಸಿದೆ

ಅಧಿವೇಶನದಲ್ಲಿ ಹಲವು ಮಹತ್ವದ ವಿಧೇಯಕಗಳಿಗೆ ಅನುಮೋದನೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು